ದೇಶದಲ್ಲಿ ಕೊರೊನಾ ಸೋಂಕು ಪ್ರಸರಣ ಸಮುದಾಯ ಹಂತ ತಲುಪಿರುವ ಬಗ್ಗೆ ಪುರಾವೆಗಳು ಲಭ್ಯವಿಲ್ಲ ಏಮ್ಸ ನಿರ್ದೇಶಕ ಡಾ ರಣದೀಪ್ ಗುಲೇರಿಯಾ

ಸ್ವಾವಲಂಬಿ ದೇಶದ ದೂರದೃಷ್ಟಿಯೊಂದಿಗೆ ಭಾರತ ಮುಂದೆ ಸಾಗುತ್ತಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ

ಎರಡು ಪಂತದಲ್ಲಿ ಮಾನವರ ಮೇಲೆ ಲಸಿಕೆಯ ಪ್ರಯೋಗಗಳು ನಡೆಯಲಿದ್ದು

ದೇಶಿಯವಾಗಿ ಅಭಿವೃದ್ದಿ ಪಡಿಸುತ್ತಿರುವ ಕೋವಾಕ್ಸಿನ್ ಲಸಿಕೆ ಮಾನವ ಕ್ಲಿನಿಕಲ್ ಪ್ರಯೋಗಗಳನ್ನು ದೆಹಲಿಯ ಏಮ್ಸ್ನಲ್ಲಿಂದು ಆರಂಭಿಸಲಾಗಿದೆ ಎಂದು ಅವರು ವಿವರಿಸಿದ್ದಾರೆ ಆರಂಭದಲ್ಲಿ ನೂರು ಮಂದಿಯ ಮೇಲೆ ಈ ಪ್ರಯೋಗ ನಡೆಯಲಿವೆ ದೇಶೀಯವಾಗಿ ಲಸಿಕೆ ಅಭಿವೃದ್ದಿ ಪಡಿಸುತ್ತಿರುವುದು ಅತಿ ದೊಡ್ಡ ಸಾಧನೆಯಾಗಿದ್ದು ಮಾನವ ಪ್ರಯೋಗಕ್ಕೆ ಒಳಗಾಗಲು ಸ್ವಯಂ ಸೇವಕರಿಂದ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಹೇಳಿದ್ದಾರೆ ಆರೋಗ್ಭವಂತ ಸ್ವಯಂ ಸೇವಕರ ಮೇಲೆ ಲಸಿಕೆ ಪ್ರಯೋಗಕ್ಕೆ ಮುನ್ನ ಬಹು ಹಂತದ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಎಂದು ವಿವರಿಸಿದರು

ದೇಶದಲ್ಲಿ ಸೋಂಕು ಸಮುದಾಯಕ್ಷೆ ಪ್ರಸರಣಗೊಂಡಿದೆಯೇ ಎಂಬ ಪ್ರಕ್ಷೆಗೆ ಉತ್ತರಿಸಿದ ಡಾ ಗುಲೇರಿಯಾ ಸಮುದಾಯಕ್ಕೆ ಹಬ್ಬಿರುವ ಬಗ್ಗೆ ಸಾಕಷ್ಟು ಪುರಾವೆಗಳು ಲಭ್ಯವಿಲ್ಲ ಆದರೆ ಹೆಚ್ಚಿನ ಸೋಂಕು ಪ್ರಕರಣಗಳು ವರದಿಯಾಗಿರುವ ಸೂಕ್ಷ್ಣ ಪ್ರದೇಶಗಳಲ್ಲಿ ಸ್ಥಳೀಯ ಮಟ್ಟದಲ್ಲಿ ಪ್ರಸರಣಗೊಂಡಿರುವ ಸಾಧ್ಯತೆಯನ್ನು ತಳ್ಳ ಹಾಕಲು ಸಾಧ್ಯವಿಲ್ಲ ಎಂದರು ರಾಷ್ಷೀಯ ರಾಜಧಾನಿ ಪ್ರದೇಶ ಸೇರಿದಂತೆ ದೇಶದ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸೋಂಕು ಪ್ರಕರಣಗಳ ಪ್ರಮಾಣ ತುತ್ತ ತುದಿಗೆ ತಲುಪಿದ್ದು ಈಗ ಗಮನಾರ್ಹ ಸಂಖ್ಯೆಯಲ್ಲಿ ಇಳಮುಖವಾಗುತ್ತಿದೆ ಎಂದು ಡಾ ಗುಲೇರಿಯಾ ಹೇಳಿದರು ಸೂಕ್ಷ್ಮ ಪ್ರದೇಶಗಳಲ್ಲಿ ಸೋಂಕು ತಡೆಯಲು ತೀವ್ರ ಕ್ರಮಗಳನ್ನು ಮುಂದುವರೆಸುವ ಅಗತ್ಯವನ್ನು ಒತ್ತಿ ಹೇಳಿರುವ ಅವರು ಮನೆ ಮನೆಯಲ್ಲಿ ಪರೀಕ್ಷೆ ನಡೆಸಿ ಐಸೋಲೇಷನ್ ನಡೆಸುವ ಕ್ರಮಗಳನ್ನು ಹೆಚ್ಚಿಸುವ ಅಗತ್ತವಿದೆ ಎಂದರು ಸರ್ಕಾರ ಕೈಗೊಂಡಿರುವ ಟೆಸ್ಟಿಂಗ್ ಟ್ರೇಸಿಂಗ್ ಹಾಗೂ ಟ್ರೇಟಿಂಗ್ ಕ್ರಮಗಳಿಂದಾಗಿ ದೇಶದಲ್ಲಿ ಕೋವಿಡ್ ಸೋಂಕಿತರ ಸಾವಿನ ಪ್ರಮಾಣಗಳು ಜಗತ್ತಿನಲ್ಲಿಯೇ ಅತ್ವಂತ ಕಡಿಮೆ ಪ್ರಮಾಣದಲ್ಲಿವೆ ಎಂದು ಡಾ ಗುಲೇರಿಯಾ ವಿವರಿಸಿದರು ಬೆಂಗಳೂರು ನಗರದಲ್ಲಿ ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮುಖ್ಚಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೋವಿಡ್ ಸಂಬಂಧ ರಚಿಸಲಾಗಿರುವ ಕಾರ್ಯಪಡೆಯೊಂದಿಗೆ ಇಂದು ಸಭೆ ನಡೆಸಿದರು ಪ್ರತಿಯೊಂದು ವಾರ್ಡ್ನಲ್ಲಿ ಭೂತ್ ಮಟ್ಟದಲ್ಲಿ ಕೈಗೊಳ್ಳಲಾಗಿರುವ ಕಾರ್ಯಾಚರಣೆಯನ್ನು ಪರಿತೀಲಿಸಿದರು ಮನೆಮನೆಗೂ ತೆರಳಿ ಶಂಕಿತ ಸೋಂಕಿತರ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕು ಎಂದು ಸೂಚಿಸಿದ್ದಾಗಿ ಸಭೆಯ ನಂತರ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿನ ಪರಿಸ್ತಿತಿಯನ್ನು ಸಮಗ್ರವಾಗಿ ಸಮಾಲೋಚಿಸಲು ನಾಡಿದ್ದು ಬುಧವಾರ ಹಾಗೂ ಗುರುವಾರ ವಲಯವಾರು ಸಭೆ ನಡೆಸಿ ಸಚಿವರು ಹಾಗೂ ಶಾಸಕರೊಂದಿಗೆ ಚರ್ಚೆ ನಡೆಸಲು ಮುಖ್ಚುಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಿರ್ಧರಿಸಿದ್ದಾರೆ ಎಂದು ತಿಳಿಸಿದ್ದಾರೆ

ಸುಧಾಕರ್ ಹೇಳಿದ್ದಾರೆ

ಆರೋಗ್ಯ ಸ್ವಯಂ ಸೇವಕರೊಬ್ಬರಿಗೆ ಮೊದಲ ಲಸಿಕೆಯನ್ನು ಹಾಕುವ ಮೂಲಕ ಪ್ರಯೋಗವನ್ನು ಆಸ್ವತ್ರೆಯ ವೈದ್ಯಾಧಿಕಾರಿಗಳು ಆರಂಭಿಸಿದರು

ಈ ಸ್ವಯಂ ಸೇವಕರನ್ನು ರಾಜ್ಯದ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಲಸಿಕೆಯನ್ನು ಹಾಕಿಸಿಕೊಂಡ ಸ್ವಯಂ ಸೇವಕರು ಕೆಲವು ದಿನಗಳ ಕಾಲ ಐಸಿಯು ನಲ್ಲಿ ಇರಬೇಕಾಗಿದ್ದು ನಂತರ ಅವರನ್ನು ಬಿಡುಗಡೆ ಮಾಡಲಾಗುತ್ತದೆ ಲಸಿಕೆ ನೀಡಲಾದ ವ್ವಕ್ತಿಗಳ ಆರೋಗ್ಯವನ್ನು ಹಿರಿಯ ವೈದ್ಯರು ನಿಗಾ ವಹಿಸಲಿದ್ದಾರೆ ಕರ್ನಾಟಕದಲ್ಲಿಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶವನ್ನು ಆಗಸ್ಟ್ ಮೊದಲ ವಾರದಲ್ಲಿ ಪ್ರಕಟಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ತಿಳಿಸಿದ್ದಾರೆ

ಅತ್ಯಂತ ಸುರಕ್ಷಿತ ವಾತಾವರಣದಲ್ಲಿ ಮೌಲ್ಯಮಾಪನ ನಡೆಯುತ್ತಿದೆ ಎಂದು ಅವರು ಹೇಳಿದರು

ಆಕಾಶವಾಣಿ ಜಾಲತಾಣ ನ್ಲೂಸ್ ಆನ್ ಏರ್ ಡಾಟ್ಕಾಮ್ ಮತ್ತು ಆಕಾಶವಾಣಿಯ ಅಧಿಕೃತ ಯೂಟ್ಲೂಬ್ ವಾಹಿನಿಯಲ್ಲೂ ಈ ಕಾರ್ಯಕ್ರಮ ಲಭ್ಯವಿದೆ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

ಇ ಅಂದೋಲನದಲ್ಲಿ ಹಣಕಾಸು ವರ್ಗಾವಣೆ ವರಗಳನ್ನು ಇ ಮೇಲ್ ಮತ್ತು ಎಸ್ಎಂಎಸ್ ಮೂಲಕ ನಿರ್ದಿಷ್ಷ ತೆರಿಗೆದಾರರಿಗೆ ಆದಾಯ ತೆರಿಗೆ ಇಲಾಖೆ ಒದಗಿಸಲಿದೆ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

ಹೆಡ್ ಸ್ವಾವಲಂಬಿ ದೇಶದ ದೂರದೃಷ್ಟಿಯೊಂದಿಗೆ ಭಾರತ ಮುಂದೆ ಸಾಗುತ್ತಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಭಾರತದಲ್ಲಿ ಹೂಡಿಕೆ ಮಾಡಲು ಇದು ಅತ್ಯಂತ ಮಹತ್ವದ ಸಮಯವಾಗಿದೆ ಮನೆಯಿಂದ ಕೆಲಸ ಮಾಡುವ ತಂತ್ರಜ್ಞಾನದ ಬದಲಾವಣೆ ಖಾತರಿ ಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಎಲ್ಲರಿಗೂ ಕೈಗೆಟಕುವ ರೀತಿ ಸುಲಲಿತವಾಗಿ ಲಭ್ಯವಾಗುವಂತಹ ಸಮಗ್ರ ತಂತ್ರಜ್ಞಾನ ಮತ್ತು ದತ್ತಾಂಶ ಆಧಾರಿತ ಆರೋಗ್ಯ ರಕ್ಷಣೆ ವ್ಯವಸ್ಥೆ ಅಭಿವೃದ್ಧಿ ಪಡಿಸುವತ್ತ ದೇಶ ಸಾಗುತ್ತಿದೆ ಎಂದು ಪ್ರಧಾನಿ ಹೇಳಿದರು